ದೇಶಾದ್ಖಂತ ಸಾಂಕ್ರಾಮಿಕ ಕೊರೋನಾ ವೈರಸ್ ನಿಯಂತ್ರಣದಲ್ಲಿ ಆಗಿರುವ ಪ್ರಗತಿ ಕುರಿತು ಅವರು ಪರಾಮರ್ಶೆ ನಡೆಸಲಿದ್ದಾರೆ ದೇಶದಲ್ಲಿ ಆರ್ಥಿಕ ಚಟುವಟಿಕೆಗಳನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಲಾಕ್ಡೌನ್ ಸಡಿಲಿಕೆ ಮಾಡುವ ಸಾಧಕ ಬಾಧಕಗಳ ಕುರಿತು ಅವರು ವಿವಿಧ ರಾಜ್ಗಳ ಮುಖ್ಯಮಂತ್ರಿಗಳ ಜತೆ ವಿಸ್ತತ ಸಮಾಲೋಜನೆ ನಡೆಸಲಿದ್ದಾರೆ ಕೇಂದ್ರ ಗ್ಬಪ ಸಚಿವ ಅಮಿತ್ ಷಾ ಪಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಆರೋಗ್ಡ ಸಚಿವ ಹರ್ಷವರ್ಧನ್ ಸೇರಿದಂತೆ ಹಲವು ಸಚಿವರು ಮತ್ತು ಉನ್ನತಾಧಿಕಾರಿಗಳು ಸಭೆಯಲ್ಲಿ ವಾಲ್ಗೊಳ್ಳಲಿದ್ದಾರೆ

ಮೂರನೇ ಪಂತದ ಲಾಕ್ಡೌನ್ ಮುಕ್ತಾಯಕ್ಕೆ ಕೇವಲ ಇನ್ನು ಒಂದು ವಾರ ಬಾಕಿ ಉಳಿದಿರುವ ಹಿನ್ನೆಲೆಯಲ್ಲಿ ಪ್ರಧಾನಿ ಅವರು ನಡೆಸುತ್ತಿರುವ ಇಂದಿನ ಸಭೆ ಮಹತ್ವ ಪಡೆದಿದ್ದು ಕೆಲವೊಂದು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ನಿರೀಕ್ಷೆ ಇದೆ ಎಂದು ನಮ್ನ ಆಕಾಶವಾಣಿ ಬಾತ್ತೀದಾರರು ವರದಿ ಮಾಡಿದ್ದಾರೆ ಮಾಸಿಕ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ಮೋದಿ ಅವರು ಕಳೆದ ತಿಂಗಳು ಮಾಡಿದ ಭಾಷಣದಲ್ಲಿ ಕೊರೋನಾ ವೈರಸ್ ನಿಯಂತ್ರಣಕ್ಕೆ ಒತ್ತು ನೀಡಿದ್ದರು ಸೋಂಕಿನ ವಿರುದ್ದ ಹೋರಾಟ ನಡೆಸುತ್ತಿರುವ ದೇಶದ ಜನತೆ ಎಚ್ಷರಿಕೆಯಿಂದ ಇರಬೇಕು ಮತ್ತು ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಸಲಹೆ ನೀಡಿದ್ದರು ದೇಶಾದ್ಯಂತ ಆರ್ಥಿಕ ಚಟುವಟಿಕೆಗಳನ್ನು ಪಂತ ಪಂತವಾಗಿ ಮನಶ್ವೇತನಗೊಳಿಸುವ ನಿಟ್ಟನಲ್ಲಿ ಪ್ರಧಾನಿ ಅವರು ನೀಡಿದ್ದ ಸಲಹೆ ಮಹತ್ವರ್ಮಾರ್ಣದ್ದಾಗಿತ್ತು ಕೆಲವು ರಾಜ್ಜ ಸರ್ಕಾರಗಳು ಕೆಂಪು ಕಿತ್ತಳೆ ಮತ್ತು ಪಸಿರು ವಲಯಗಳನ್ನು ಗುರುತಿಸುವ ಪರಿಕಲ್ಪನೆಗೆ ಒತ್ತು ನೀಡಿವೆ ಇಂದು ನಡೆಯಲಿರುವ ಸಭೆಯಲ್ಲಿ ಆರ್ಥಿಕ ಚಟುವಟಿಕೆಗಳ ಹೆಚ್ವಳ ಮತ್ತು ವಲಸೆ ಕಾರ್ಮಿಕರ ಸಮಸ್ಥೆಗಳ ಪರಿಹಾರಕ್ಕೆ ಆದ್ಲತೆ ನೀಡುವ ನಿರೀಕ್ಷೆಗಳಿವೆ

ಸರ್ಕಾರ ಮತ್ತು ಖಾಸಗಿಯ ವಿವಿಧ ಪ್ರಯೋಗಾಲಯಗಳಲ್ಲಿ ಈ ಪ್ರಯೋಗ ನಡೆದಿದೆ

ಹೊರರಾಷ್ಟಗಳಲ್ಲಿ ನಿಲುಗಡೆಯಾಗಿರುವ ಭಾರತೀಯರು ಮತ್ತು ದೇಶದೊಳಗೆ ನಿಲುಗಡೆಯಾಗಿರುವ ವಲಸೆ ಕಾರ್ಮಿಕರನ್ನು ಸ್ತಂತೆ ಊರುಗಳಿಗೆ ತಲುಪಿಸಲು ಕೇಂದ್ರ ಸರ್ಕಾರ ಆರಂಭಿಸಿರುವ ವಂದೇ ಭಾರತ್ ಮಿಷನ್ ಕಾರ್ಯಾಚರಣೆ ಸುಗಮವಾಗಿ ನಡೆಯುತ್ತಿದೆ

ಈ ಮಧ್ಯೆ

ನೆಗೆಟಿವ್ ವರದಿ ಬಂದಿದೆ ಎಂದು ತಮಿಳುನಾಡು ಕಂದಾಯ ಆಯುಕ್ತ ಡಾ

ಹೊರರಾಷ್ಷಗಳಲ್ಲಿ ನಿಲುಗಡೆಯಾಗಿರುವ ಭಾರತೀಯರನ್ನು ಸ್ವದೇಶಕ್ಕೆ ಕರೆತರಲು ಕೇಂದ್ರ ಸರ್ಕಾರ ಆರಂಭಿಸಿರುವ ವಂದೇ ಭಾರತ್ ಕಾರ್ಯಕ್ರಮದ ಸಮುದ್ರಸೇತು ಅಭಿಯಾನದಡಿ ಭಾರತೀಯ ಸೌಕಾಪಡೆಯ ಎರಡನೇ ಸೌಕೆ ಭಾಸುವಾರ ಮಾಲ್ಡೀವ್ಸ್ನಿಂದ ಪ್ರಯಾಣ ಆರಂಭಿಸಿದ್ಲು ಮಂಗಳವಾರ ಸಂಜೆ ಕೊಚ್ಚಿಗೆ ಆಗಮಿಸುವ ನಿರೀಕ್ಷೆ ಇದೆ